ಚೆನ್ನೈನಲ್ಲಿ ಇಂದು ಬೆಳಗ್ಗೆ ವಿವಿಧ ರಾಜಕೀಯ ಪಕ್ಷಗಳೊಂದಿಗೆ ಚುನಾವಣಾ ಪೂರ್ವ ಸಿದ್ದತೆ ಕುರಿತು ಚುನಾವಣಾ

ಒಂದು ವಾರದಲ್ಲಿ ಎರಡನೇ ಬಾರಿ ನರೇಂದ್ರ ಮೋದಿ ಈ ರಾಜ್ಕ್ಷೆ ಭೇಟಿ ನೀಡುತ್ತಿದ್ದಾರೆ ಕಳೆದ ಶನಿವಾರವಷ್ಷೇ ಪಕ್ಷಿಮ ಸಿಯಾಂಗ್ ಜಿಲ್ಲೆಯ ಆಲೋಗೆ ಭೇಟಿ ನೀಡಿ ಈಶಾನ್ನ ರಾಜ್ಯದಲ್ಲಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದ್ದರು ಹಿರಿಯ ಬಿಜೆಪಿ ನಾಯಕ ಮತ್ತು ಕೇಂದ್ರ ಸಚಿವ ಕಿರಣ್ ರಿಜಿಜು ಹಿರಿಯ ಕಾಂಗ್ರೆಸ್ ಮುಖಂಡ ನಬಾಮ್ ತುಕಿ ಮತ್ತು ಇತರ ಐವರು ಅರುಣಾಚಲ ಪಶ್ಚಿಮ ಲೋಕಸಭಾ ಕ್ಷೇತ್ರದ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ ಪ್ರಧಾನಮಂತ್ರಿ ಮತ್ತು ಬಿಜೆಪಿ ಹಿರಿಯ ಮುಖಂಡ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದಲ್ಲಿಂದು ಪಕ್ಷದ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸಹ ಅಸ್ಸಾಂನ ಕಲಿಯಾಬೊರ್ ಮತ್ತು ಲಕ್ಕಿಂಪುರ್ ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ರ್ಯಾಲಿ ನಡೆಸಲಿದ್ದಾರೆ

ನಂತರ ಅವರು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ತಮಿಳುನಾಡಿನಲ್ಲಿ ಬುನಾವಣಾ ಪೂರ್ವ ಸಿದ್ಧತೆ ಕುರಿತಂತೆ ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ ಸಿಇಸಿ ಮತ್ತು ಇಸಿ ಅಧಿಕಾರಿಗಳು ನಾಳೆ ರಾಜ್ಯ ಮುಖ್ಯಕಾರ್ಯದರ್ಶಿ ಡಿಜೆಪಿ ಮತ್ತು ಇತರ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದು ಮತದಾನದ ಸಿದ್ಧತೆ ಮತ್ತು ಭದ್ರತಾ ಅಗತ್ಯತೆಗಳ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ

ಗುಜರಾತ್ನ ಮಹೇಸನಾ ಮತ್ತು ಸೂರತ್ ಲೋಕಸಭಾ ಕ್ಷೇತ್ರಗಳಿಗೆ ಹಾಗೂ ಕೇರಳದ ತ್ರಿಸ್ಲೂರ್ ಕ್ಷೇತಕ್ಕೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ನಿನ್ನೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆತ್ರಿಸ್ಲೂರ್ ಲೋಕಸಭಾ ಕ್ಷೇತ್ರದಿಂದ ರಾಜ್ಯಸಭಾ ಸದಸ್ಯ ಸುರೇಶ್ ಗೋಪಿ ಅವರನ್ನು ಪಕ್ಷ ಕಣಕ್ಕಿಳಿಸಿದೆ ಹಾಲಿ ಸಂಸದ ದರ್ಶನ ಜರ್ದೊಶ್ ಸೂರತ್ ಕ್ಷೇತ್ರದಿಂದಲೂ ಮಹೇಸನಾ ಕ್ಷೇತ್ರದಿಂದ ಶಾರ್ದಾ ಬೆನ್ ಪಟೇಲ್ ಪಕ್ಷದಿಂದ ಅಖಾಡಕ್ಕಿಳಿಯುತ್ತಿದ್ದಾರೆ ಈ ಮೂವರು ಅಭ್ವರ್ಥಿಗಳನ್ನೊಳಗೊಂಡ ಪಟ್ಟಿಯನ್ನು ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿ ದೆಹಲಿಯಲ್ಲಿ ನಿನ್ನೆ ಅಂತಿಮಗೊಳಿಸಿದೆ

ಗುಜರಾತ್ನ ನಾಲ್ಕು ಪಂಜಾಬ್ನ ಆರು ಒಡಿಶಾ ಮತ್ತು ಕರ್ನಾಟಕದ ತಲಾ ಎರಡು ಜಾರ್ಖಂಡ್ನ ಮೂರು ಹಾಗೂ ಹಿಮಾಚಲ ಪ್ರದೇಶ ಚಂಡಿಗಢ ಮತ್ತು ದಾದ್ರಾ ನಗರ್ ಹಾವೇಲಿಯ ತಲಾ ಒಂದು ಕ್ಷೇತ್ರಗಳಿಗೆ ಅಭ್ವರ್ಥಿಗಳನ್ನು ಪ್ರಕಟಿಸಿದೆ

ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಂಧ್ರ ಬ್ಯಾಂಕ್ ಹಾಗೂ ಕಾರ್ಪೋರೇಷನ್ ಬ್ಯಾಂಕ್ಗಳಿಗೆ ವಂಚಿಸಲು ಕ್ರಿಮಿನಲ್ ಪಿತೂರಿ ನಡೆಸಿದ ಬೆಸ್ಟ್ ಅಂಡ್ ಕ್ರಾಂಪ್ಟನ್ ಇಂಜನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಅದರ ಅಧಿಕಾರಿಗಳ ವಿರುದ್ಧ ಸಿಬಿಐ ದಾಖಲಿಸಿದ್ದ ಎಫ್ಐಆರ್ ಆಧಾರದ ಮೇಲೆ ತನಿಖೆ ನಡೆಸಲಾಯಿತೆಂದು ಹೇಳಕೆಯೊಂದರಲ್ಲಿ ಏಜೆನ್ಸಿ ಹೇಳದೆ

ಸರ್ಕಾರವು ಮುಂದಿನ ವರ್ಷದ ವೈದ್ಯಕೀಯ ಸ್ನಾತಕೋತ್ತರ ಪದವಿ ಕೋರ್ಸ್ ಅರ್ಜಿಗಳ ಸ್ವೀಕೃತಿಗಾಗಿ ಇದ್ದ ಗಡುವಿನ ದಿನಾಂಕವನ್ನು ಒಂದು ತಿಂಗಳಗಿಂತಲೂ ಹೆಚ್ಚು ಕಾಲ ವಿಸ್ತರಿಸಿದೆ

ರಾಪ್ಟಸತಿ ರಾಮ್ನಾಥ್ ಕೋವಿಂದ್ ಅವರು ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ಆಯೋಜಿಸಲಾಗಿದ್ದ ಸಮುದಾಯ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಭಾರತೀಯ ಸಮುದಾಯ ಮತ್ತು ಭಾರತೀಯ ಸ್ನೇಹಿತರು ನಿನ್ನೆ ಈ ಕಾರ್ಯಕ್ರಮ ಆಯೋಜಿಸಿದ್ದರು ಈ ವೇಳೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾದ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಕ್ರೊಯೇಷ್ಯಾ ಬೊಲಿವಿಯಾ ಮತ್ತು ಚಿಲಾ ರಾಷ್ಟಗಳ ಯಶಸ್ವಿ ಪ್ರವಾಸ ಮುಗಿಸಿ ಭಾರತಕ್ಕೆ ವಾಪಾಸ್ತಾಗುವಾಗ ದಕ್ಷಿಣ ಆಫ್ರಿಕಾದಲ್ಲಿ ಅವರು ತಂಗಿದ್ದರು ರಾಷ್ಷಪತಿ ನಾಳೆ ಬೆಳಗ್ಗೆ ನವದೆಹಲಿಗೆ ಹಿಂತಿರುಗಲಿದ್ದಾರೆ

ಮೂಲಗಳ ಪ್ರಕಾರ ನಾಸೀರ್ ತಾಂಟ್ರೆಯನ್ನು ಯುಎಇ ಅಧಿಕಾರಿಗಳು ಬಂಧಿಸಿದ್ದರು

ಕೆಲವು ತಿಂಗಳಗಳ ಹಿಂದೆ ನಾಸೀರ್ ತಪ್ಪಿಸಿಕೊಂಡಿದ್ದ ಎನ್ಐಎ ಪ್ರಕರಣ ಕುರಿತು ತನಿಖೆ ನಡೆಸುತ್ತಿದೆ ಎಂದು ವರದಿ ತಿಳಿಸಿದೆ ಹೀಗಾಗಿ ನಾಸೀರ್ನನ್ನು ಎನ್ ಐಎ ತನ್ನ ವಶಕ್ಕೆ ಪಡೆದುಕೊಂಡಿದೆ ಪಾಕಿಸ್ತಾನದ ವಶದಲ್ಲಿರುವ ಭಾರತೀಯ ನಾಗರಿಕ ಚೈದಿಗಳು ಮತ್ತು ಮೀನುಗಾರರ ಶಿಕ್ಷೆಯ ಅವಧಿ ಮುಕ್ತಾಯವಾಗಿದ್ದರೂ ಮತ್ತು ಅವರುಗಳ ರಾಷ್ಷೀಯತೆ ದೃಢಗೊಂಡಿದ್ದರೂ ಸಹ ಅವರ ಮತ್ತು ಅವರ ದೋಣಿಗಳ ಬಿಡುಗಡೆ ಸಂಬಂಧಿಸಿದಂತೆ ದೀರ್ಘಕಾಲದಿಂದ ಬಾಕಿ ಇರುವ ವಿಷಯದ ಬಗ್ಗೆ ಭಾರತ ತನ್ನ ಕಳವಳ ವ್ಯಕ್ತಪಡಿಸಿದೆ ಪಾಕಿಸ್ತಾನದ ಸೆರೆಮನೆಯಲ್ಲಿ ತಮ್ಮ ಶಿಕ್ಷೆಯ ಅವಧಿ ಪೂರ್ಣಗೊಳಿಸಿರುವ ಹತ್ತು ಮಂದಿ ಭಾರತೀಯ ನಾಗರಿಕ ಖ್ಯೆದಿಗಳ ಬಿಡುಗಡೆ ಮತ್ತು ಹಸ್ತಾಂತರಕ್ಕೆ ತಕ್ಷಣವೇ ಅಗತ್ತ್ ಕ್ರಮ ಕೈಗೊಳ್ಳಬೇಕೆಂದು ಪಾಕಿಸ್ತಾನ ರಾಯಭಾರ ಕಚೇರಿಗೆ ಮನವಿ ಮಾಡಲಾಗಿದೆಯೆಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಮೂಲಗಳು ಹೇಳಿವೆ ವಲಸೆ ಕಾರ್ಮಿಕರ ಕುಟುಂಬದ ಸದಸ್ಯರು ಕಾರ್ಮಿಕರು ಕೆಲಸ ಮಾಡುವ ದೇಶಕ್ಕೆ ಬಂದು ಅವರೊಡನೆ ವಾಸಿಸಲು ಪ್ರಾಯೋಜಿಸುವುದಕ್ಕೆ ಕಾರ್ಮಿಕರ ಹುದ್ದೆಯ ಬದಲಿಗೆ ಅವರ ವೇತನವನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ವೀಸಾ ಸೌಲಭ್ಯದ ಹೊಸ ಪ್ರಕ್ರಿಯೆಯನ್ನು ಯುಎಇ ಕ್ಯಾಬಿನೆಟ್ ಪ್ರಕಟಿಸಿದೆ ವಲಸೆ ನಿವಾಸಿಗಳು ಅಂದರೆ ಉದ್ಯೋಗದಾತರು ಹಾಗೂ ಉದ್ಯೋಗಿಗಳಿಬ್ಬರೂ ಯುಎಇ ನಲ್ಲಿ ತಮ್ಮ ಕುಟುಂಬಗಳಿಗೆ ಪ್ರಾಯೋಜತ್ವ ನೀಡಬಹುದು ಆದರೆ ಅವರು ಮಾನ್ಯ ನಿವಾಸಿ ಅನುಮತಿ ಹೊಂದಿರಬೇಕೆಂದು ಯುಎಇ ಸರ್ಕಾರದ ಜಾಲತಾಣ ವಿವರಗಳನ್ನು ನೀಡಿದೆ

ಭಾರತ ಹಾಗೂ ಉಕ್ರೇನ್ ದೇಶಗಳು ಆರ್ಥಿಕ ಸಹಕಾರವನ್ನು ಹೆಚ್ಚಿಸುವ ದ್ವಷ್ಷಿಯಿಂದ ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆಗಳನ್ನು ಹೆಚ್ಚಿಸುವ ಮಾರ್ಗಗಳ ಕುರಿತು ಚರ್ಚಿಸಿವೆ ನವದೆಹಲಿಯಲ್ಲಿ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರ ಕುರಿತ ಭಾರತ ಉಕ್ರೇನ್ ಕಾರ್ಯಕಾರಿ ಗುಂಪಿನ ನಾಲ್ಲನೇ ಸಭೆಯ ವೇಳೆ ಈ ವಿಷಯ ಕುರಿತು ಮಾತುಕತೆ ನಡೆಸಲಾಯಿತು ಚರ್ಮ ತಂಬಾಕು ಅಮೂಲ್ಯ ಹರಳುಗಳು ಮತ್ತು ಆಭರಣ ಮತ್ತು ಚಹಾ ಕ್ಷೇತ್ರಗಳಲ್ಲೂ ಸಹಕಾರ ಹೆಚ್ಚಸಲು ಉಭಯ ದೇಶಗಳು ಅಂಗೀಕರಿಸಿವೆ ವಾಣಿಜ್ಯ ಹಾಗೂ ಕೈಗಾಲಿಕ ಸಚಿವಾಲಯದಲ್ಲಿ ವಿದೇಶ ವ್ಯಾಪಾರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ತಿ ಬಿದ್ಯುತ್ ಬೆಹಾರಿ ಸ್ವೈನ್ ಅವರು ಭಾರತೀಯ ತಂಡದ ನೇತೃತ್ವ ವಹಿಸಿದ್ದರೆ ಉಕ್ರೇನ್ ತಂಡದ ನೇತೃತ್ವವನ್ನು ಅರ್ಥಿಕ ಅಭಿವೃದ್ದಿ ಹಾಗೂ ವ್ಯಾಪಾರ ಸಚಿವಾಲಯದ ಅಂತಾರಾಷ್ಟೀಯ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರ ನಿರ್ದೇಶನಾಲಯದ ನಿರ್ದೇಶಕ ಓಲೆಕ್ಸಿ ರೋಜ್ಕೋವ್ ವಹಿಸಿದ್ದರು

ರಾಜಸ್ವಾನ ತಂಡದ ಪರ ಮೂರು ವಿಕೆಟ್ ಉರುಳಿಸಿ ತ್ರೇಷ್ಠ ಬೌಲಿಂಗ್ ಪ್ರದರ್ಶನ ನೀಡಿದ ಶ್ರೇಯಸ್ ಗೋಪಾಲ್ ಸಹಜವಾಗಿಯೇ ಪಂದ್ಯ ಶ್ರೇಷ್ಠ ಗೌರವಕ್ಕೆ ಭಾಜನರಾದರು ಇಂದು ಮುಂಬೈನಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ

ಅರ್ಹತಾ ಸುತ್ತಿನಲ್ಲಿ ಉತ್ತಮ ಸ್ನಾನ ಹೊಂದಲು ಮೊದಲ ಪಂದ್ನದಲ್ಲಿ ಗೆಲುವು ಸಾಧಿಸಲು ತಂಡ ಎದುರು ಸೋಡುತ್ತಿದೆ ಎಂದು ಭಾರತ ತಂಡದ ಕೋಚ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ